ಭಾರತ ಆರ್ಥಿಕತೆ ರಕ್ಷಣೆ ಸಾಮಾಜಿಕ ಮತ್ತು ಸಾಂಸ್ಸತಿಕ ವಲಯಗಳಲ್ಲಿ ಪ್ರಬಲ ಶಕ್ತಿಯಾಗಿ ಜಾಗತಿಕ ಮಟ್ಟದಲ್ಲಿ ಕ್ವರಿತವಾಗಿ ಬೆಳೆಯುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು

ದೆಹಲಿಯಲ್ಲಿ ನಿನ್ನೆ ರಾಜ್ಯಗಳಿಗೆ ಪ್ರಮಾಣಿತ ಕಾರ್ಯಾಚರಣೆ ವಿಧಗಳನ್ನು ಪೊರಡಿಸಿ ಸಚಿವಾಲಯ ಈ ಸೂಚನೆ ನೀಡಿದೆ ಚಾಲನಾ ಪರವಾನಗಿ ಆರ್ ಸಿ ಮತ್ತು ವಿಮಾ ಪ್ರಮಾಣಪತ್ರಗಳನ್ನು ಡಿಜಿ ಲಾಕರ್ ಮತ್ತು ಎಂ ಪರಿವಾಹನ್ನಂತಹ ಮೊಬೈಲ್ ಆಪ್ಗಳನ್ನು ವಾಹನ ಮಾಲೀಕರು ತೋರಿಸಬಹುದು ಎಂದು ಅದು ತಿಳಿಸಿದೆ ಸಾರಿಗೆ ಮತ್ತು ಸಂಚಾರ ಇಲಾಖೆಗಳು ಏಕಕಾಲದಲ್ಲಿ ಇ ಚಲನ್ ಆಪ್ ಮೂಲಕ ಇಂತಪ ದಾಖಲೆಗಳನ್ನು ಪಡೆಯಬಹುದು ವಾಹನಗಳು ಮತ್ತು ಪರವಾನಗಿ ಸ್ವಿತಿಗತಿಗಳ ಆನ್ ಲೈನ್ ಪರಿಶೀಲನೆಗೆ ಇ ಚಲನ್ ಆವ್ನಲ್ಲಿ ಸಮಗ್ರ ದತ್ತಾಂಶ ಲಭ್ಯವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ ವಾಹನ ಮಾಲೀಕರು ಚಾಲಕರು ಸಾರಿಗೆ ಮತ್ತು ಸಂಚಾರ ಇಲಾಖೆಗಳು ಭೌತಿಕ ದಾಖಲೆಗಳನ್ನು ಕೊಂಡೊಯ್ಬುವುದನ್ನು ತಪ್ಪಿಸುವ ಸಲುವಾಗಿ ಸಚಿವಾಲಯವು ಈ ನಡೆಗೆ ಮುಂದಾಗಿದೆ ಬುಲಂದ್ಶಪರ್ ಓಂಸಾಚಾರ ಪ್ರಕರಣದ ಇಬ್ಬರು ಹಾಗೂ ಗೋಹತ್ತೆ ಪ್ರಕರಣದ ಮೂವರು ಪ್ರಮುಖ ಆರೋಪಿಗಳನ್ನು ನಿನ್ನೆ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಗುಪ್ತಚರ ಮಾಹಿತಿ ಆಧರಿಸಿ ಬುಲಂದ್ಶಹರ್ನ ಪೊಲೀಸರ ತಂಡವು ಕಾರ್ಯಾಚರಣೆ ನಡೆಸಿ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಆರೋಪಿಗಳಿಂದ ಬಂದೂಕು ಮಾರಕಾಸ್ತ ಮತ್ತು ವಾಪನವೊಂದನ್ನು ವಶಪಡಿಸಿಕೊಂಡಿದ್ಲಾರೆ

ಎರಡು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ದಾಖಲಿಸಲಾಗಿದೆ ಪಾಕಿಸ್ತಾನದ ಜೈಲಿನಲ್ಲಿ ಬಂಧಿಯಾಗಿದ್ದ ಭಾರತದ ಹಮೀದ್ ನಹಾಲ್ ಅನ್ಲಾರಿಯನ್ನು ಪಾಕಿಸ್ತಾನ ಸರ್ಕಾರ ಬಿಡುಗಡೆ ಮಾಡಿದೆ

ಪಾಕಿಸ್ತಾನದ ನಕಲಿ ಗುರುತಿನ ಪಕ್ರ ಹಿಡಿದು ಪಾಕಿಸ್ತಾನ ಪ್ರವೇಶಿಸಿದ್ದ ಎಂಬ ಆರೋಪವನ್ನು ಅನ್ಲಾರಿ ಎದುರಿಸುತ್ತಿದ್ದರು ಮಗನ ಬಿಡುಗಡೆ ಮಾನವತೆಗೆ ಸಿಕ್ಕ ದೊಡ್ಡ ಗೆಲುವಾಗಿದೆ ಎಂದು ಅನ್ಲಾರಿ ತಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ

ರೋಯಿಂಗ್ನ ದಿಬಾಂಗ್ ಮತ್ತು ಲೋಹಿತ್ ನದಿಗಳನ್ನು ಸಂಪರ್ಕಿಸುವ ಸೇತುವೆಗೆ ಗಡ್ಡರಿ ಉದ್ವಾಟನೆ ನೆರವೇರಿಸಲಿದ್ಲಾರೆ ಅಲ್ಲದೆ ಚೌಕಾಮ್ ದಿಗರು ನಡುವಿನ ರಸ್ತೆಯನ್ನು ಸಹ ಅವರು ಉದ್ಘಾಟಿಸಲಿದ್ಲಾರೆ

ಕೇಂದ್ರ ಗೃಹ ಖಾತೆ ಸಹಾಯಕ ಸಚಿವ ಕಿರೆನ್ ರಿಜಿಜು ಮತ್ತು ಅರುಣಾಚಲ ಪ್ರದೇಶ ಮುಖ್ಯಮಂತ್ರಿ ಪಮಾ ಖಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ದೇಶದಲ್ಲಿ ಸುಲಭವಾಗಿ ಉದ್ದಮ ಮತ್ತು ವ್ವವಹಾರ ನಡೆಸಲು ಅನುವಾಗುವಂತೆ ಮತ್ತಷ್ಟು ಸುಧಾರಣೆ ತರುವ ನಿಟ್ಲನಲ್ಲಿ ಮುಂದಿನ ಮೂರು ತಿಂಗಳಲ್ಲಿ ಕೆಲವೊಂದು ನೀತಿ ಮತ್ತು ವಿಧಿವಿಧಾನಗಳಿಗೆ ಕೇಂದ್ರ ಸರ್ಕಾರ ಬದಲಾವಣೆ ತರಲಿದೆ

ಪರೋಕ್ಷ ತೆರಿಗೆಗಳು ಮತ್ತು ಸೀಮಾ ಸುಂಕಗಳ ಕೇಂದ್ರೀಯ ಮಂಡಳಿಗಳ ನಿಯೋಜಿತ ಅಧ್ಯಕ್ಷ ಪಿ ಕೆ ದಾಸ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು

ತಮಿಳುನಾಡಿನಲ್ಲಿ ಅಬಿಲ ಭಾರತ ವೈದ್ಯಕೀಯ ವಿಜ್ವಾನಗಳ ಮಹಾಸಂಸ್ವೆ ವಿಮ್ಸ್ ಸ್ವಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಕೆ ಪಳನಿಸ್ತಾಮಿ ಅವರು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಗೆ ಧನ್ನವಾದಗಳನ್ನು ಸಲ್ಲಿಸಿದ್ದಾರೆ

ಇದು ದಿವಂಗತ ಮುಖ್ಯಮಂತ್ರಿ ಜಯಲಲಿತಾ ಕನಸಿನ ಕೂಸಾಗಿತ್ತು ಎಂದು ಪಳನಿಸ್ವಾಮಿ ಅವರು ಪ್ರಧಾನಿಗೆ ಬರೆದಿರುವ ಪತ್ರದಲ್ಲಿ ಪ್ರಸ್ತಾಪಿಸಿದ್ದಾರೆ ಕೇಂದ್ರ ಸರ್ಕಾರ ನಿನ್ನೆ ತೆಲಂಗಾಣಾ ಮತ್ತು ತಮಿಳುನಾಡಿನಲ್ಲಿ ತಲಾ ಒಂದು ಏಮ್ಸ್ ಆಸ್ವತ್ರೆಯನ್ನು ಸ್ವಾಪಿಸಲು ಅನುಮೋದನೆ ನೀಡಿದೆ

ಗೋವಾದಲ್ಲಿಂದು ರಾಜ್ಯಾದ್ಯಂತ ವಿಮೋಚನಾ ದಿನವನ್ನು ಆಚರಿಸಲಾಗುತ್ತಿದೆ

ಇದರ ಅಂಗವಾಗಿ ರಾಜ್ಯಾದ್ಬಂತ ನಾನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ

ಪಣಕಾಸು ಖಾತೆ ಸಪಕಾರ ಸಚಿವ ಮೊನ್ನ್ ರಾಧಾಕೃಷ್ಣನ್ ಅವರು ರಾಜ್ಯಸಭೆಗೆ ನಿನ್ನೆ ನೀಡಿದ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ

ವಿಶ್ವದ ಪ್ರಮುಖ ಅರ್ಥ ವ್ಯವಸ್ಥೆಗಳಿಗೆ ಹೋಲಿಸಿದರೆ ಭಾರತದ ಜಿಡಿಪಿ ಪ್ರಗತಿದರ ತ್ವರಿತಗತಿಯಲ್ಲಿದೆ

ದೆಹಲಿಯಲ್ಲಿಂದು ಆಯೋಜಿತವಾಗಿರುವ ಭಾರತ ದಕ್ಷಿಣ ಕೊರಿಯಾ ಜಂಟಿ ಆಯೋಗದ ಸಭೆಯಲ್ಲಿ ವಿದೇಶಾಂಗ ವ್ನವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಮತ್ತು ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವರಾದ ಕಾಂಗ್ ಕ್ಕುಂಗ್ ವಾ ಅವರು ಪಾಲ್ಗೊಳ್ಳಲಿದ್ದಾರೆ ಎರಡು ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ಕ್ಖುಂಗ್ ವಾ ಅವರು ನಿನ್ನೆ ದೆಹಲಿಗೆ ಆಗಮಿಸಿದ್ದಾರೆ ಉಭಯ ರಾಷ್ಟಗಳ ನಡುವೆ ಏರ್ಪಟ್ಟಿರುವ ವಿಶೇಷ ಕಾರ್ಯತಂತ್ರ ಪಾಲುದಾರಿಕೆ ಒಪ್ಪಂದದ ಅನ್ವಯ ಆಗಿರುವ ಪ್ರಗತಿ ಕುರಿತು ಇಬ್ಬರು ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಅಲ್ಲದೆ ಹೊಸ ಕ್ಷೇತ್ರಗಳಲ್ಲಿ ಸಹಕಾರ ಹೊಂದುವ ಕುರಿತು ಮಾತುಕತೆ ನಡೆಸಲಿದ್ದಾರೆ

ರಾಕೆಟ್ನ ನಿಖರ ಉಡಾವಣೆಗೆ ಇಂಧನ ಭರ್ತಿ ಪ್ರಕ್ರಿಯೆ ಮತ್ತು ಎಲ್ಲ ಪರೀಕ್ಷೆಗಳನ್ನು ನಡೆಸಲಾಗಿದೆ ಎಂದು ಇಸ್ತೋ ಅಧಿಕಾರಿಗಳು ತಿಳಿಸಿದ್ದಾರೆ